ಜಮ್ನು ಕಾಶೀರದಲ್ಲಿ ಈ ಸಂಬಂಧ ವಿಧಿಸಲಾಗಿರುವ ಎಲ್ಲ ನಿರ್ಬಂಧ ಆದೇಶಗಳನ್ನು ಇನ್ನೊಂದು ವಾರದೊಳಗೆ ಮನರ್ ಪರಿಶೀಲನೆ ನಡೆಸುವಂತೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತಕ್ಷೆ ನ್ನಾಯಾಲಯ ಆದೇಶಿಸಿದೆ ನ್ಯಾಯಮೂರ್ತಿ ಎನ್

ರಮಣ ನೇತೃಕ್ಷದ ಮೂವರು ಸದಸ್ಯರ ನ್ಯಾಯಪೀಠ ಶಿಕ್ಷಣ ಕೇಂದ್ರಗಳು ಹಾಗೂ ಆಸ್ಪತ್ರೆಗಳಂತಹ ಅಗತ್ನ ಸೇವೆ ಕಲ್ಲಿಸುವ ಸಂಸ್ಲೆಗಳಿಗೆ ಇಂಟರ್ನೆಟ್ ಸೇವೆ ಪುನಾರಂಭಿಸುವಂತೆ ಸೂಚಿಸಿದೆ ಪತ್ರಿಕಾ ಸ್ನಾತಂತ್ರ್ನ ಅತ್ಯಂತ ಮೌಲ್ಲಯುತವಾದದ್ದು ಇದಕ್ಕೆ ತೊಂದರೆಯಾಗಬಾರದು ಎಂದು ನ್ನಾಯಪೀಠ ಹೇಳಿದೆ

ಮ್ಯಾಜಿಸ್ಸೇಟ್ಗಳು ನಿಷೇಧಾಜ್ಞೆ ಹೊರಡಿಸುವ ಮುನ್ನ ತಮ್ನ ವಿವೇಚನೆಯನ್ನು ಬಳಸಬೇಕು ಔಟಿತ್ಯವನ್ನು ಪಾಲಿಸಬೇಕು ಎಂದು ನ್ನಾಯಪೀಠ ತಾಕೀತು ಮಾಡಿದೆ

ನೋಂದಣಿ ಪ್ರಕ್ರಿಯೆಯನ್ನು ಬುಡಮೇಲುಗೊಳಿಸಲು ಆಡಳಿತ ವಿಭಾಗದ ಬಳಿ ಇರುವ ಸರ್ವರ್ ರೂಮ್ ಧ್ಲಂಸಗೊಳಿಸಿದ ಗುಂಪಿನಲ್ಲಿ ಜೆಎನ್ಯು ವಿದ್ಗಾರ್ಥಿ ಸಂಘಟನೆ ಅಧ್ಲಕ್ಷೆ ಆಯಿಶೆ ಘೋಷ್ ಕಾಣಿಸಿಕೊಂಡಿದ್ದಾರೆ ಎಂದು ವಿವರಿಸಿದರು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ವಾಸ್ತವಾಗಿ ನೋಂದಣಿ ಬಯಸಿದ್ದರು ಆದರೆ ಈ ಗುಂಪು ಅದಕ್ಕೆ ಅವಕಾಶ ಕಲ್ಲಿಸದೆ ಅಡ್ಲಿಪಡಿಸಿದೆ ಎಂಬುದು ತನಿಖೆ ವೇಳೆ ತಿಳಿದುಬಂದಿದೆ ಎಂದು ತಿಳಿಸಿದರು ಹಿಂಸಾಚಾರದಲ್ಲಿ ನಿರ್ದಿಷ್ಟ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಲಾಗಿದೆ ಎಂದು ಅವರು ಹೇಳಿದರು ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಕರಣಗಳನ್ನು ದಾಖಲಿಸಲಾಗಿದೆ ತನಿಖೆ ಮುಂದುವರೆದಿದೆ ಎಂದು ದೆಹಲಿ ಪೊಲೀಸ್ ವಕ್ತಾರ ಎಂ

ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಹಿಂಸಾಜಾರ ಘಟನೆಗೆ ಸಂಬಂಧಿಸಿದಂತೆ ದಾಖಲಾಗಿರುವ ಪ್ರಕರಣಗಳ ತನಿಖೆಯನ್ನು ಅಪರಾಧ ವಿಭಾಗ ನಡೆಸುತ್ತಿದೆ ಈ ಪ್ರಕರಣಗಳ ಸಂಬಂಧ ಸಾಕಷ್ಟು ತಪ್ಪು ಮಾಹಿತಿ ಹರಿದಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ದೆಹಲಿಯ ಜವಾಹರ್ಲಾಲ್ ನೆಹರೂ ವಿಶ್ವವಿದ್ಯಾಲಯದ ನಿಯಮಿತ ತರಗತಿಗಳು ಸೋಮವಾರದಿಂದ ಆರಂಭಗೊಳ್ಳಲಿವೆ ಎಂದು ಜೆಎನ್ಯು ಉಪಕುಲಪತಿ ಎಂ ಜಗದೀಶ್ ಕುಮಾರ್ ತಿಳಿಸಿದ್ದಾರೆ

ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಶೈಕ್ಷಣಿಕ ಚಟುವಟಿಕೆಗಳನ್ನು ಮುಂದುವರೆಸಲು ಸೂಕ್ತ ಪರಿಸರ ಸೃಷ್ಟಿಸಲು ವಿವಿ ಆಡಳಿತ ಎಲ್ಲ ಪ್ರಯತ್ನಗಳನ್ನು ನಡೆಸಿದೆ ಎಂದು ಉಪಕುಲಪತಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬಳಕೆ ಹಾಗೂ ಸೇವಾಶುಲ್ತವನ್ನು ಭರಿಸಲು ವಿಶ್ವವಿದ್ಯಾಲಯ ಈಗಾಗಲೇ ಯುಜಿಸಿಗೆ ಪತ್ರ ಬರೆದು ಮಾಹಿತಿ ಕೊಟ್ಟಿದೆ ಅಗತ್ಯ ಬಿದ್ದರೆ ಚಳಿಗಾಲದ ಸೆಮಿಸ್ಟರ್ ನೋಂದಣಿ ದಿನಾಂಕವನ್ನು ವಿಸ್ತರಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ ಕ್ಯಾಂಪಸ್ನಲ್ಲಿ ಭದ್ರತೆಯನ್ನು ವಿಶ್ವವಿದ್ಯಾಲಯ ಬಲಪಡಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ನಡುವೆ ವಿಶ್ವವಿದ್ಯಾಲಯ ಎದುರಿಸುತ್ತಿರುವ ಸಮಸ್ಕೆಗಳನ್ನು ಪರಿಪರಿಸಲು ಜೆಎನ್ಯು ವಿದ್ಯಾರ್ಥಿಗಳ ನಿಯೋಗದೊಂದಿಗೆ ಅಮಿತ್ ಖರೆ ಮಾತುಕತೆ ನಡೆಸಿದರು ದೇಶದಲ್ಲಿರುವ ಎಲ್ಲ ಇಂಧನ ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಸುಶ್ಧಿರವಾಗಿ ಬಳಸಿ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿಸಲಾಗುವುದು ಎಂದು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ನೀತಿ ಆಯೋಗ ಆಯೋಜಿಸಿದ್ದ ಭಾರತದ ಇಂಧನ ನೀತಿ ತೀವ್ರ ಪರಾಮರ್ಶೆ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವ ಪ್ರಧಾನ್ ಈಶಾನ್ಯ ರಾಜ್ಯ ಅನಿಲ್ ಗ್ರಿಡ್ ಯೋಜನೆ ಅಭಿವೃದ್ಧಿಪಡಿಸುವ ಸರ್ಕಾರದ ಇತ್ತೀಚಿನ ನಿರ್ಧಾರದಿಂದ ಈಶಾನ್ಯ ರಾಜ್ಯಗಳಿಗೆ ಹೆಚ್ಚಿನ ಲಾಭವಾಗಲಿದೆ ಎಂದು ಹೇಳಿದರು ಭಾರತ ಅನಿಲ ಆಧಾರಿತ ಆರ್ಥಿಕತೆಯತ್ತ ದಾಮಗಾಲು ಇಡುತ್ತಿದೆ ಎಂದು ಸಚಿವರು ಆಶಯ ವ್ವತ್ತಪಡಿಸಿದರು ಕಲ್ಲಿದ್ದಲು ಸಚಿವ ಪ್ರಲ್ಹಾದ್ ಜೋಷಿ ಸರ್ಕಾರ ಕಲ್ಲಿದ್ದಲು ವಲಯವನ್ನು ಉದಾರೀಕರಣಗೊಳಿಸಿ ಉದ್ಯಮ ಸ್ನೇಹಿಯನ್ನಾಗಿಸಿದೆ ಎಂದರು ಇಂಧನ ಸಚಿವ ಆರ್

ಅಂತಾರಾಷ್ಷೀಯ ಇಂಧನ ಏಜೆನ್ಸಿಯ ಕಾರ್ಯಕಾರಿ ನಿರ್ದೇಶಕ ಡಾ ಫತಿಹ್ ಬಾರೋಲ್ ಭಾರತ ಇಂಧನ ವಲಯವನ್ನು ಸುಶ್ಧಿರವಾಗಿ ಬಳಸುವ ಮೂಲಕ ಅತ್ತುತ್ತಮ ಪ್ರಗತಿ ಸಾಧಿಸಿದೆ ಎಂದರು ಉಜ್ವಲ ಹಾಗೂ ಉಜಾಲದಂತಪ ಯೋಜನೆಗಳ ಅನುಷ್ಠಾನದಿಂದ ಜೈವಿಕ ಇಂಧನಗಳ ಬಳಕೆಯನ್ನು ತ್ಗಿಸಿ ದೇಶದಲ್ಲಿ ಇಂಧನ ಉಳಿತಾಯ ಪ್ರಮಾಣ ಸುಧಾರಿಸಿದೆ ಎಂದರು

ಆರ್ ಸುಬ್ರಮಣಿಯನ್ ಹಾಗೂ ಮೊಲೀಸ್ ಮಹಾ ನಿರ್ದೇಶಕ ದಿಲ್ಬಾಗ್ ಸಿಂಗ್ ನೇತೃತ್ವದ ಉನ್ನತ ಅಧಿಕಾರಿಗಳ ತಂಡ ರಾಯಭಾರಿಗಳಿಗೆ ಮಾಹಿತಿಯನ್ನು ಒದಗಿಸಿತು ಬಂಧನ ಇಂಟರ್ನೆಟ್ ಸ್ವಗಿತ ಪಾಗೂ ಕಾನೂನು ಸುವ್ಕವಸ್ಥೆ ಪರಿಸ್ಹಿತಿ ಕುರಿತಂತೆ ರಾಯಭಾರಿಗಳ ನಿಯೋಗದ ಪ್ರಶ್ನೆಗಳಿಗೆ ಉನ್ನತ ಅಧಿಕಾರಿಗಳು ಉತ್ತರ ನೀಡಿದರು ವಿಶೇಷಾಧಿಕಾರ ರದ್ದುಪಡಿಸಿದ ನಂತರ ಜಮ್ಮ ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ ಪರಿಸ್ಥಿತಿ ಶಾಂತವಾಗಿದೆ ಎಂದು ನಿಯೋಗಕ್ಕೆ ಅಧಿಕಾರಿಗಳು ವಿವರಿಸಿದರು ಪರಿಸ್ವಿತಿಯನ್ನು ಭದ್ರತಾಪಡೆಗಳು ಹಾಗೂ ಪೊಲೀಸರು ಸೂಕ್ತವಾಗಿ ನಿಭಾಯಿಸುತ್ತಿದ್ದು ಶಾಂತಿಕಾಪಾಡಲು ಹೆಚ್ಚಿನ ಆದ್ಯತೆ ಕಲ್ಪಿಸಲಾಗಿದೆ ಎಂದು ಅಧಿಕಾರಿಗಳು ವಿವರಿಸಿದರು ಪಣಕಾಸು ಆಯುತ್ತ ಅತುಲ್ ದುಲ್ಲೋ ಜಮ್ಮ ಕಾಶ್ಮೀರ ಜನರಿಗೆ ಆರೋಗ್ಯ ರಕ್ಷಣೆ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ ಕಲ್ಪಿಸಲು ಕೈಗೊಂಡಿರುವ ಸೌಲಭ್ಯಗಳನ್ನು ವಿವರಿಸಿದರು ಪಶ್ಚಿಮ ಪಾಕಿಸ್ತಾನದ ನಿರಾಶ್ರಿತರು ಜಮ್ಮ ಕಾಶ್ಮೀರದ ಗುಜ್ಜಾರ್ ಯುನೈಟೆಡ್ ಫಾಂಟ್ ಪಾಕ್ ಆಕ್ರಮಿತ ಕಾಶ್ಮೀರ ನಿರಾತ್ರಿತರು ವಾಲ್ಮೀಕಿ ಸಮಾಜ ವಕೀಲರು ಮತ್ತು ಇನ್ನಿತರ ನಿಯೋಗ ರಾಯಭಾರಿಗಳ ತಂಡವನ್ನು ಭೇಟಿ ಮಾಡಿತು

ಈ ನಿರ್ಧಾರ ನಮ್ಮ ಸಮುದಾಯಗಳಿಗೆ ಲಾಭವಾಗಿದೆ ಎಂದು ಹೇಳಿದರು ಜಮ್ಮ ಹೊರವಲಯದಲ್ಲಿರುವ ಬೃಪತ್ ಕಾಶ್ಮೀರ ವಲಸೆ ಶಿಬಿರಕ್ಕೂ ರಾಯಭಾರಿಗಳ ನಿಯೋಗ ಭೇಟಿ ನೀಡಿತು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗುಲ್ಪುರ್ ವಲಯದ ಗಡಿ ನಿಯಂತ್ರಣ ರೇಖೆಯ ಮುಂಚೂಣಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಪಡೆಗಳು ಇಂದು ಕದನ ವಿರಾಮ ಉಲ್ಲಂಘಿಸಿ ಮಾರ್ಟರ್ ದಾಳಿ ನಡೆಸಿರುವ ಘಟನೆ ನಡೆಯಿತು ಈ ಘಟನೆಯಲ್ಲಿ ಇಬ್ಬರು ಸೇನಾ ಪೊರ್ಟರ್ಗಳು ಮೃತಪಟ್ಟು ಇತರ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ

ಶೆಲ್ ದಾಳಿಯಿಂದ ಇವರು ಗಾಯಗೊಂಡಿದ್ದಾರೆ ಗಾಯಗೊಂಡ ಪೊರ್ಟರ್ಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಪೊರ್ಟರ್ಗಳ ಮೃತದೇಹ ವಶಕ್ಕೆ ಪಡೆದುಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ ಯಾವುದೇ ಭಾಷೆಯನ್ನು ಧರ್ಮ ಅಥವಾ ಸಮುದಾಯದಕ್ಕೆ ಸೀಮಿತ ದೃಷ್ಷಿಯಿಂದ ನೋಡಬಾರದು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಕ ನಾಯ್ಡು ಹೇಳಿದ್ದಾರೆ ಮರಾತನ ಸಾಹಿತ್ಯಗಳಾದ ವೇದಗಳು ಉಪನಿಷತ್ತುಗಳನ್ನು ಕೆಲವೇ ವರ್ಗಗಳಿಗೆ ನಿರ್ಬಂಧಿಸದೇ ಎಲ್ಲರಿಗೂ ಅವುಗಳು ತಲುಪುವಂತಾಗಬೇಕು ಎಂದು ಸಲಹೆ ನೀಡಿದ್ದಾರೆ ನಾಗ್ಪುರದಲ್ಲಿಂದು ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸಂಸ್ಕತ ಭಾಷೆಯನ್ನು ಸರಳ ವಿಧಾನದಲ್ಲಿ ಕಲಿಸಿದರೆ ವ್ಯಾಪಕ ಓದುಗ ವಲಯವನ್ನು ತಲುಪಿಸಬಹುದಾಗಿದೆ ಎಂದರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಷ ಇಂಧನ ಸಚಿವ ಡಾ ನಿತಿನ್ ರಾವತ್ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ಸಂಸ್ವತ ಸಾಹಿತ್ಯ ಆಧಾರಿತ ಭಾರತೀಯ ಸಾಹಿತ್ಯ ವಲಯದಲ್ಲಿ ಸಂಶೋಧನಾ ಉದ್ದೇಶದಿಂದ ಹಲವು ವಿಷಯಗಳ ಚರ್ಚೆಗೆ ಈ ಸಮಾವೇಶ ಏರ್ಪಡಿಸಲಾಗಿದೆ

ಇರಾನ್ನೊಂದಿಗೆ ಮುರಿದಿರುವ ಪರಮಾಣು ಒಪ್ಪಂದಕ್ಕೆ ತಮ್ಮ ಬೆಂಬಲವನ್ನು ಸಭೆ ಮನರುಚ್ವರಿಸುವ ಸಾಧ್ಯತೆ ಇದೆ

ನಂತರ ಇರಾನ್ ನಿಧಾನವಾಗಿ ಒಪ್ಪಂದದಿಂದ ಹಿಂದೆ ಸರಿದಿತ್ತು ಇತ್ತೀಚೆಗೆ ಇರಾನ್ ಮತ್ತು ಅಮೆರಿಕ ನಡುವೆ ಉಂಟಾಗಿರುವ ವೈಷಮ್ತದಿಂದ ಒಪ್ಪಂದಕ್ಕೆ ತೀವ್ರ ಧಕ್ಕೆ ಉಂಟಾಗಿದೆ ತನ್ನ ಸೇನಾ ಕಮಾಂಡರ್ ಕಾಸಿಂ ಸುಲೇಮಾನಿ ಅವರನ್ನು ಅಮೆರಿಕ ಡ್ರೋಣ್ ದಾಳಿಯಲ್ಲಿ ಪತ್ತೆ ನಡೆಸಿದ ನಂತರ ತನ್ನ ಯುರೇನಿಯಂ ಸಂವರ್ಧನೆ ಮಿತಿಯನ್ನು ಹೆಚ್ಚಿಸುವುದಾಗಿ ಹೇಳಿದೆ